ಅನುಷ್ಠಾನ ಕುರಿತು ಶೀಘ್ರ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಭೇಟಿ ಸಚಿವ ಬಿ

ಎಸ್ ಯಡಿಯೂರಪ್ಪ ಮಹತ್ವದ ಸಮಾಲೋಚನೆ ನಾಳೆಯಿಂದ ಮೆಟ್ರೋ ರೈಲು ಸಂಚಾರ ಅಂತರ್ ರಾಜ್ಯ ಬಸ್ ಸೇವೆಗೆ ಚಾಲನೆ ು ಮಾದಕ ದ್ರವ್ಯ ಸಾಗಾಣೆ ಮಾರಾಟ ಸೇವನೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲರ ಮೇಲೂ ಸರ್ಕಾರ ಕರಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಯಾರನ್ನೂ ರಕ್ಷಿಸುವುದಿಲ್ಲ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾದಕ ವಸ್ತುಗಳ ಪ್ರಕರಣದಲ್ಲಿ ಪೋಲಿಸರು ಸೂಕ್ತ ತನಿಖೆ ನಡೆಸುತ್ತಿದ್ದು ಈ ಜಾಲವನ್ತು ವ್ಯವಸ್ಥಿತವಾಗಿ ಭೇದಿಸುತ್ತಿದ್ದಾರೆ

ರಾಜ್ಯದ ಸಿನಿಮಾ ಜಗತ್ತಿನ ಕೆಲ ಪ್ರಮುಖರು ಭಾಗಿಯಾಗಿರುವುದು ವಿಷಾಧನೀಯ ಯಾವುದೇ ಕ್ಷೇತ್ರದವರಾಗಿರಲಿ ಜನತೆಗೆ ಮಾದರಿಯಾಗಬೇಕು

ಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಮನವಿ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ದಾವಣಗೆರೆ ಜಿಲ್ಡೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಳಮೀಸಲಾತಿ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನದಾಸ್ ನೇತೃತ್ವದ ಸಮಿತಿ ನೀಡಿರುವ ವರದಿಯನ್ನು ಜಾರಿಗೊಳಿಸುವ ಕುರಿತು ಸಮಾಜದ ಎಲ್ಲ ಮುಖಂಡರ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗುವುದಾಗಿ ತಿಳಿಸಿದರು ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ಹತ್ತಿಕ್ಕಲು ಸರ್ಕಾರ ಬದ್ದವಾಗಿದೆ ಇಂತಹ ಪಿಡುಗುನಿಂದ ಚಿತ್ರರಂಗ ಅಷ್ಟೇ ಅಲ್ಲ ಯುವಸಮೂಹ ಹಾದಿ ತಪ್ಪಿದೆ ಈ ಪಿಡುಗುನ್ನು ಬೇರು ಸಹಿತ ಕಿತ್ತು ಹಾಕಲಾಗುವುದು ಎಂದು ಹೇಳಿದರು ಮಾದಕ ದ್ರವ್ಯ ಜಾಲದಲ್ಲಿ ಭಾಗಿಯಾಗಿರುವ ಪ್ರತಿಡ್ಠಿತ ವ್ಯಕ್ತಿಗಳ ವಿರುದ್ದ ಕೈಗೊಂಡಿರುವ ಕ್ರಮಗಳು ಸ್ವಾಗತಾರ್ಹ ಎಂದು ರಾಜ್ಯ ಬಿಜೆಪಿ ಘಟಕ ಹೇಳಿದೆ ಸರ್ಕಾರ ಈ ಪ್ರಕರಣದಲ್ಲಿ ಕಟ್ವುನಿಟ್ವಿನ ಕ್ರಮ ಕೈಗೊಂಡಿದ್ದು ಇದೊಂದು ಉತ್ತಮ ಬೆಳವಣೆಗೆಯಾಗಿದೆ ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಬಿಜೆಪಿ ವಕ್ತಾರ ಕ್ಯಾಪ್ನನ್ ಗಡೇಶ್ ಕಾರ್ತಿಕ್ ಹೇಳಿದ್ದಾರೆ ಬಿಜೆಪಿ ಯಾವುದೇ ವ್ಯಕ್ತಿಯ ಯಾವುದೇ ಸ್ವರೂಪದ ಸಮಾಜಘಾತುಕ ಚಟುವಟಿಕೆಗಳಿಗೆ ವಿರೋಧ ವ್ಯಕ್ತಪಡಿಸುತ್ತದೆ ಗೃಹ ಇಲಾಖೆ ಕೈಗೊಂಡಿರುವ ಕ್ರಮಗಳನ್ನು ಸ್ವಾಗತಿಸುತ್ತದೆ ಎಂದಿದ್ದಾರೆ ರಾಜ್ಯದಲ್ಲಿ ಇತ್ತೀಚೆಗೆ ಸುರಿದ ಮಳಿ ಮತ್ತು ನೆರೆಯಿಂದಾಗಿ ಉಂಟಾಗಿರುವ ಹಾನಿ ಕುರಿತು ಕೇಂದ್ರದ ಆರು ಜನರ ತಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ ನಾಳೆ ಸಂಜೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೊಂದಿಗೆ ಕೇಂದ್ರ ತಂಡ ಸಭೆ ನಡೆಸಲಿದ್ದು ಪ್ರವಾಹ ಪರಿಸ್ಥಿತಿ ಕುರಿತು ಮಾಹಿತಿ ಪಡೆದುಕೊಳ್ಳಲಿದೆ

ಕೊಡಗು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಮತ್ತಿತರ ಜಿಲ್ಲೆಗಳಿಗೆ ತೆರಳಿ ವಸ್ತುಸ್ಥಿತಿ ಮಾಹಿತಿ ಸಂಗ್ರಹಿಸಲಿದೆ ಬಳಿಕ ಕೇಂದ್ರಕ್ಕೆ ಸಮಗ್ರ ವರದಿ ಸಲ್ಲಿಸಲಿದೆ ಕಂದಾಯ ಸಚಿವ ಆರ್

ಡಿ ಆರ್ ಎಫ್ ತಂಡಗಳನ್ನು ರಾಜ್ಯಕ್ಕೆ ಕಳುಹಿಸಿಕೊಟ್ಟಿದೆ ಅನ್ಲಾಕ್ ಳ ಮಾರ್ಗಸೂಚಿಯಂತೆ ದೇಶಾದ್ಯಂತ ಮೆಟ್ರೋ ರೈಲು ಸೇವೆ ಆರಂಭವಾಗುತ್ತಿದ್ದು ಬೆಂಗಳೂರಿನ ನಮ್ಮ ಮೆಟ್ರೋ ರೈಲು ಸಂಚಾರಕ್ಕೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ

ರೈಲಿನಲ್ಲಿ ಪ್ರಯಾಣಿಸುವವರು ಸ್ಮಾರ್ಟ್ ಕಾರ್ಡ್ ಬಳಸಬೇಕಾಗುತ್ತದೆ ಸದ್ಯಕ್ಕೆ ಟೋಕನ್ ವಿತರಣೆ ಇಲ್ಲ ಮೆಟ್ರೋ ಆವರಣ ರೈಲಿನಲ್ಲಿ ಸಂಚರಿಸುವಾಗ ಕಡ್ಡಾಯವಾಗಿ ಮಾಸ್ಕ್ ಹಾಕಿರಬೇಕು ಎರಡು ಮೀಟರ್ಗಳ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ತಿಳಿಸಲಾಗಿದೆ

ನಾಳೆಯಿಂದ ಅಂತಾರಾಜ್ಯ ಸಾರಿಗೆ ಸೇವೆ ಆರಂಭವಾಗುತ್ತಿದ್ದು ಮೊದಲ ಹಂತದಲ್ಲಿ ಗೋವಾ ರಾಜ್ಯಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸಲಿವೆ ಎಂದು ಕೆ

ಕೊಪ್ಪಳ ಜಿಲ್ಲೆಯನ್ನು ಕೊರೊನಾ ಮುಕ್ತಗೊಳಿಸುವ ಜನಜಾಗೃತಿಗೆ ಕೊಪ್ಪಳದಲ್ಲಿಂದು ಜಿಲ್ಲಾಧಿಕಾರಿ ಎಸ್

ಅತಿ ಹೆಚ್ಚು ಕೊರೊನಾ ಸೋಂಕು ಕಂಡು ಬರುತ್ತಿರುವ ಹಾಟ್ಸ್ವಾಟ್ಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಅಭಿಯಾನ ಆರಂಭಿಸಲಾಗಿದೆ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಮಾತನಾಡಿ ಇಡೀ ರಾಜ್ಯದಲ್ಲಿ ಅತೀ ಹೆಚ್ಚು ಮರಣ ಪ್ರಮಾಣ ಇರುವ ಕೊಪ್ಪಳದಲ್ಲಿ ಸೋಂಕು ನಿಯಂತ್ರಣಕ್ಕೆ ಜನಸಾಮಾನ್ಯರು ಕೈಜೋಡಿಸಬೇಕು ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು

ಅಮೆರಿಕದಲ್ಲಿ ನಡೆಯುತ್ತಿರುವ ಅಕ್ಕ ವಿಶ್ವ ಕನ್ನಡ ವರ್ಚುಯೆಲ್ ಸಮ್ಮೇಳನವನ್ನು ನಿನ್ನೆ ರಾತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನ ತಮ್ಮ ಗೃಹ ಕಚೇರಿ ಕೃಷ್ಣಾದಿಂದ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾದಿ ಕನ್ನಡದ ಕಂಪನ್ನು ಕಡಲಾಚೆಯಲ್ಲಿ ಹರಡಲು ಅಕ್ಕ ಮತ್ತೊಮ್ಮೆ ಸಜ್ಟಾಗಿರುವಂತಹದ್ದು ಅತ್ಯಂತ ಸಂತೋಷದಾಯಕ ಸಂಗತಿಯಾಗಿದೆ

ಅಮೆರಿಕದಲ್ಲಿ ಕನ್ನಡ ಬೆಳೆಸುತ್ತಿರುವ ತಮ್ಮ ಸೇವೆ ಅಪೂರ್ವವಾದುದು ಕೋವಿಡ್ ಸಂದರ್ಭದಲ್ಲೂ ಕನ್ನಡ ಪರವಾದ ಮನಸ್ಸು ಕನ್ನಡಿಗರನ್ನು ಒಗ್ಗೂಡಿಸುವ ಸಂಕಲ್ವದ ಕಾರಣ ಈ ಸಮ್ಮೇಳನ ಅಯೋಜನೆಗೊಂಡಿದೆ ಕನ್ನಡ ಮತ್ತು ಕರ್ನಾಟಕಕ್ಕೆ ವಿಶ್ವಮಟ್ವದಲ್ಲಿ ಶ್ರೇಷ್ಠ ಸ್ಥಾನವಿದ್ದು ಅನೇಕ ರಾಷ್ಟಗಳಲ್ಲಿ ಕನ್ನಡಿಗರು ನೆಲೆಸಿರುವುದು ನಮ್ಮ ಶ್ರೀಮಂತ ಪರಂಪರೆ ಎಲ್ಲೆಡೆ ಪಸರಿಸಲು ಸಾಧ್ಯವಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು ಛಾಯಗ್ರಾಹಕ ವಿಶ್ವನಾಥ್ ಸುವರ್ಣ ಅವರು ರಾಜ್ಯದ ಕೋಟೆಗಳನ್ನು ಸೆರೆ ಹಿಡಿದು ಪ್ರಕಟಿಸಿರುವ ಗೋಲ್ಡನ್ ವೀವ್ಬ್ ಆಫ್ ಕರ್ನಾಟಕ ಪೋರ್ಟ್ಸ್ ಕೃತಿಯನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮೈಸೂರಿನಲ್ಲಿ ಬಿಡುಗಡೆ ಮಾಡಿದರು ಬಳಿಕ ಅವರು ಯಾವುದೇ ಚಿತ್ರ ಸೆರೆ ಹಿಡಿಯಲು ಸಂಯಮ ಶಾಂತಿ ಮತ್ತು ಶಿಸ್ತು ಅಗತ್ಯ ಉತ್ತಮ ಚಿತ್ರಗಳು ಮನಸ್ಪಿನ ಮೇಲೆ ತೀವ್ರ ಪರಿಣಾಮ ಬೀರುತ್ತವೆ ಎಂದರು ಮೈಸೂರು ಜಿಲ್ಡಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಮಾತನಾಡಿ ಬೀದರ್ನಿಂದ ಕಾಸರಗೋಡುವರೆಗೆ ಎಲ್ಲ ಕೋಟೆಗಳನ್ನು ಅತ್ಯಂತ ವಿನೂತನ ಮತ್ತು ವಿಶೇಷವಾಗಿ ಕಟ್ಟಿಕೊಡುವ ಪ್ರಯತ್ತ ಮಾಡಲಾಗಿದೆ ಇದೊಂದು ನಿಜಕ್ಕೂ ಸ್ವಜನಶೀಲ ಕಾರ್ಯ ಎಂದು ಶ್ಲಾಘಿಸಿದರು ಹಾವೇರಿ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕಟ್ಟಡಕ್ಕೆ ಹೊಸ ಸ್ಪರ್ಶ ನೀಡಲಾಗಿದೆ ಜಿಲ್ಲಾ ಶಿಕ್ಷಣ ಇಲಾಖೆ ಕಟ್ಟದ ವರ್ಲಿ ಕಲೆಯ ಚಿತ್ತಾರಗಳಿಂದ ಕಂಗೊಳಿಸುತ್ತಿದೆ ಗೋಡೆಗಳಲ್ಲಿ ಸುಣ್ಣ ಬಣ್ಣಗಳ ಬದಲಿಗೆ ಕಲಾ ರಚನೆಗಳು ಗಮನ ಸೆಳೆಯುತ್ತಿವೆ ಪರಿಸರ ಸ್ವೇಹಿ ಗೋಡೆ ಬರಹಗಳ ಮಾಹಿತಿ ಶಿಕ್ಷಕರು ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳ ಕಣ್ ತೆರೆಯುತ್ತಿದೆ

ಈ ಕುರಿತು ಹಾವೇರಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಅಂದಾಳಪ್ಪ ವಡಗೇರಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ

ಚಿತ್ರದುರ್ಗದ ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ನೀರು ಹರಿಸುವ ಕಾರ್ಯ ಆರಂಭಗೊಂಡಿದೆ

ಸೆಪ್ಟೆಂಬರ್ ಳರಂದು ಅಧಿಕೃತವಾಗಿ ನೀರು ಹರಿಸಬೇಕಾಗಿತ್ತು ಆದರೆ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಅವರ ನಿಧನದ ಕಾರಣ ಕಾರ್ಯಕ್ರಮ ಮುಂದೂಡಲಾಗಿತ್ತು ಈ ಕುರಿತು ಚಿತ್ರದುರ್ಗದ ಸಂಸದ ನಾರಾಯಣ ಸ್ವಾಮಿ ಆಕಾಶವಾಣೆಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೇರಳದ ವೈನಾಡು ಹಾಗೂ ರಾಜ್ಯದ ಕಬಿನಿ ಜಲಾನಯನ ಪ್ರದೇಶಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರುವ ಕಾರಣ ಈ ಭಾಗದ ರೈತರಲ್ಲಿ ಸಂತಸ ಮೂದಿಸಿದೆ ಕಬಿನಿ ನಾಲೆಗಳ ಮೂಲಕ ಹೆಚ್ಚು ನೀರು ಹರಿಸುತ್ತಿರುವುದರಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕಬಿನಿ ನಾಲಾ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೃಷಿಕರು ಭತ್ತ ಹಾಗೂ ಕಬ್ಬು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ

ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಷ್ವ ಪ್ರಶಸ್ತಿಗೆ ಭಾಜನರಾದ ಬೆಳ್ತಂಗಡಿಯ ಗಣಿತ ಶಿಕ್ಷಕ ಎಸ್

ಎಡನೀರು ಮಠದ ಕೇಶವಾನಂದ ಸ್ವಾಮೀಜಿ ಅವರು ಇಂದು ಕೊರೊನಾ ಸೋಂಕಿನಿಂದ ನಿಧನ ಹೊಂದಿದರು ಅವರ ನಿಧನಕ್ಕೆ ಉಪರಾಷ್ಟ ಪತಿ ಎಂ ವೆಂಕಯ್ಯ ನಾಯ್ದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಸಂಪುಟದ ಸಹೋದ್ಯೋಗಿಗಳು ರಾಜಕೀಯ ಪಕ್ಷಗಳ ಗಣ್ಯರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ರಾಜ್ಯದ ಮುಖಂಡರು ಸಂತಾಪ ವ್ಯಕ್ತಪಡಿಸಿದ್ದಾರೆ